ಬಳ್ಳಾರಿಯಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸತ್ನಲ್ಲಿ ವಿರೋಧ ಪಕ್ಷದ ಯಾವುದೇ ವಿಷಯವನ್ನು ಚರ್ಚಿಸಲು ಸಿದ್ದರಿದ್ದೇವೆ ವಿಪಕ್ಷಗಳು ಹೇಳಕೆ ಕೊಟ್ಟ ಆಧಾರದ ಮೇಲೆಯೂ ಚರ್ಚೆ ನಡೆಸಲಿದೆ ಸೂಸೂತ್ರವಾಗಿ ಅಧಿವೇಶನ ನಡೆಯಲು ಅವಕಾಶ ನೀಡಬೇಕಿದೆ ಎಂದರು ಪೌರತ್ವ ಕಾಯ್ದೆಯನ್ನು ಈ ಹಿಂದೆ ಡಾ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಮಂಡಿಸಿದ್ದರು ಜೊತೆಗೆ ರಾಜಸ್ಥಾನದ ಅಂದಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಕೂಡ ಪತ್ರ ಬರೆದಿದ್ದರು ಇಂದು ಕಾಂಗ್ರೆಸ್ ನಾಯಕರು ಈ ವಿಷಯದಲ್ಲಿ ಜನರನ್ನು ತಪ್ಪು ದಾರಿಗೆ ಎಳೆಯುತ್ತದೆ ಸಿಎಎನಿಂದ ಯಾವುದೇ ಸಮುದಾಯದ ಯಾವುದೇ ನಾಗರಿಕರಿಗೆ ಸಮಸ್ಯೆ ಇಲ್ಲ ಅದು ನಾಗರೀಕತೆಯ ಪಕ್ಕು ಕೊಡುವುದೇ ಹೊರತು ಕಸಿದುಕೊಳ್ಳುವುದಿಲ್ಲ ಎಂದು ಸಚಿವ ಪ್ರಹ್ಲಾದ್ ಜೋಷಿ ತಿಳಿಸಿದರು

ಗದಗದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇತಿಸಿ ಮಾತನಾಡಿದ ಅವರು ಮಹಾದಾಯಿ ನದಿ ನೀರು ಪಂಚಿಕೆಗೆ ಸಂಬಂಧಿಸಿದಂತೆ ಇದ್ದ ಅಡೆತಡೆಗಳು ನಿವಾರಣೆಗೊಂಡಿರುವುದು ಸಂತಸ ತಂದಿದೆ ಎಂದರು ಮಹದಾಯಿ ಯೋಜನೆ ಜಾರಿಗೆ ವಿಳಂಬ ಮಾಡದೆ ಕಾಲಮಿತಿಯೊಳಗೆ ಯೋಜನೆಯನ್ನು ಪೂರ್ಣ ಗೊಳಿಸುವಂತೆ ಶಾಸಕ ಎಚ್

ಕುಶಲ ಕೈಗಳಿಗೆ ಬಲ ನೀಡಲು ಉದ್ಯೋಗ ಮೇಳವನ್ನು ಸರ್ಕಾರ ಎಲ್ಲೆಡೆ ನಡೆಸುತ್ತಿದ್ದು ನಿರುದ್ಯೋಗಿ ಯುವಜನರು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಸಚಿವ ಶಾಸಕ ಎಚ್

ಪಾಟೀಲ್ ಹೇಳಿದ್ದಾರೆ ಗದಗದಲ್ಲಿಂದು ಕೌಶಾಲ್ಯಾಭಿವೃದ್ಧಿ ಉದ್ಯಮತೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಏರ್ಪಡಿಸಿದ್ದ ಜಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಉದ್ಯಾಟಿಸಿ ಮಾತನಾಡಿದ ಅವರು ಮೇಳವು ನಿರುದ್ಖೋಗ ಪರಿಹರಿಸುವಲ್ಲಿ ನೆರವಾಗುತ್ತಿದೆ ಎಂದು ತಿಳಿಸಿದರು ಉದ್ಯೋಗಾಕಾಂಕ್ಷಿಗಳು ಕೀಳರಿಮೆ ತೊರೆದು ಆತ್ಮಿಶ್ವಾಸದಿಂದ ಮುನ್ನಗ್ಗಲು ಮಾನಸಿಕ ಸ್ಟೈರ್ಯ ಮತ್ತು ಧನಾತ್ಮಕ ಚಿಂತನೆ ಅವಶ್ಯಕ ಎಂದು ಎಚ್

ಮಹಿಳೆ ಆಧುನಿಕ ಯುಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನ ಅಸ್ಕಿತೆಯನ್ನು ಸಾಬೀತುಪಡಿಸಿದ್ದಾಳೆ ತನ್ನ ಸಾಮರ್ಥ್ಯ ಪ್ರಾಬಲ್ಯ ಮೆರೆದಿದ್ದಾಳೆ

ಈ ಸರಣಿಯ ಮೊದಲ ಸಾಧಕಿ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವ ಹಾವೇರಿಯ ಮಹಿಳೆ ಡಾ ಅಂಬಿಕಾ ಹಂಚಾಟೆ ಅತ್ಯಂತ ಚಿಕ್ಕ ವಯಸ್ಲಿನಲ್ಲೇ ಹಿರಿದಾದ ಸಾಧನೆ ಮಾಡಿರುವ ಡಾ

ಇವರು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಎಂಬ ವೇದಿಕೆಯಡಿ ಹಲವು ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಮಾಡಿದ್ದು ರಾಷ್ವ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಆಕಾಶವಾಣಿಯೊಂದಿಗೆ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ

ರೇಣುಕಾಚಾರ್ಯ ತಿಳಿಸಿದ್ದಾರೆ ಮೇಳದ ಹಿನ್ನೆಲೆ ನಡೆಯುತ್ತಿರುವ ಸಿದ್ದತೆಗಳ ಪರಿಶೀಲನೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾವಯವ ಕೃಷಿ ಸುಧಾರಿತ ತಳಿಗಳು ಸುಧಾರಿತ ತಂತ್ರಜ್ಙಾನ ಇಸ್ರೇಲ್ ಮಾದರಿ ತಾಂತ್ರಿಕತೆ ಸೇರಿದಂತೆ ನೂತನ ಯಂತ್ರೋಪಕರಣಗಳ ಪ್ರದರ್ಶನ ನಡೆಯಲಿದೆ ಎಂದರು

ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಅರಣ್ಯ ಇಲಾಖೆ ಅನುಮತಿ ನಿರಾಕರಣೆ ನಡುವೆಯೂ ಚಾಮರಾಜನಗರ ತಾಲ್ಲೂಕಿನ ಹೆಬ್ಬಸೂರು ಗ್ರಾಮದ ಹೊರವಲಯದಲ್ಲಿನ ಕಾರಾಪುರ ಗುಡ್ಡದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಲಕ್ಷ್ಮಮ ತಿಳಿಸಿದ್ದಾರೆ ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಹೋಬಳಿಯ ಹೆಬ್ಬಸೂರಿನ ಸರ್ವೇ ನಂ